ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ದೂರದೃಸ್ವಿ ಆತ್ಮಿರ್ಭರ ಭಾರತ್ ಅಭಿಯಾನಕ್ಕೆ ಪ್ರೇರಕ ಶಕ್ತಿ ದೇಶದ ಅಭಿವೃದ್ಧಿಗೆ ದಾರಿದೀಪ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಭಿಮತ

ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಮತ್ತೊಂದು ಮೈಲುಗಲ್ಲು ಸಕ್ರಿಯ ಪ್ರಕರಣಗಳ ಪ್ರಮಾಣ ಗಣನೀಯ ಇಳಮುಖ

ಕರ್ನಾಟಕದಲ್ಲಿ ಇಂದಿನಿಂದ ಜಾರಿ ಮಾಡಲು ಉದ್ದೇತಿಸಿದ್ದ ರಾತ್ರಿ ಕರ್ಫ್ಯೂ ರದ್ದು ಸಾರ್ವಜನಿಕರ ಆಕ್ಷೇಪಕ್ಕೆ ಮನ್ನಣೆ

ಇದು ಭಾರತದ ಕಲ್ಕಾಣಕ್ಕೆ ದಾರಿದೀಪವಾಗಿದ್ದು ಆ ಮೂಲಕ ವಿಶ್ವದ ಕಲ್ಕಾಣಕ್ಕೂ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ತಾಂತಿನಿಕೇತನದಲ್ಲಿರುವ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭವನ್ನು ಉದ್ದೇಶಿ ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಭಾಷಣ ಮಾಡಿದ ಪ್ರಧಾನಮಂತ್ರಿ ಭಾರತದಲ್ಲಿನ ಅತ್ತುತ್ತಮ ವಿಚಾರಗಳಿಂದ ವಿಶ್ವಕ್ಕೆ ಅನುಕೂಲವಾಗಬೇಕು ಪಾಗೂ ಅದೇ ರೀತಿ ವಿಶ್ವದಲ್ಲಿನ ಉತ್ತಮ ವಿಚಾರಗಳನ್ನು ಭಾರತ ಕಲಿಯಬೇಕು ಎಂಬುದು ಗುರುದೇವ್ ಅವರ ಆಶಯವಾಗಿತ್ತು ಎಂದು ಪೇಳಿದರು ವಿಶ್ವವಿದ್ಯಾಲಯದ ಕುಲಾಧಿಪತಿಯೂ ಆಗಿರುವ ಪ್ರಧಾನಮಂತ್ರಿ ನರೇಂದ್ರಮೋದಿ ವಿಶ್ವಭಾರತಿಯಲ್ಲಿ ಹೊರಹೊಮ್ಮಿರುವ ಆತ್ತುತ್ತಮ ವಿಚಾರಗಳನ್ನು ಭಾರತ ಇಡೀ ವಿಶ್ವಕ್ಕೆ ತಲುಪಿಸುತ್ತಿದೆ ಎಂದು ತಿಳಿಸಿದರು ನಾವು ಹೇಗೆ ಜೀವನ ನಡೆಸಬೇಕು ಮತ್ತು ನಿರ್ಸಗದಿಂದ ಏನನ್ನು ಕಲಿಯಬೇಕು ಎಂಬುದನ್ನು ವಿಶ್ವಭಾರತಿ ನಮಗೆ ತೋರಿಸಿಕೊಟ್ಟದೆ ಪ್ಕಾರಿಸ್ ಒಪ್ಪಂದದ ಅಡಿಯಲ್ಲಿ ಸಿಧ್ಧಪಡಿಸಲಾಗಿರುವ ಪರಿಸರ ರಕ್ಷಣೆ ಕುರಿತ ಗುರಿಗಳನ್ನು ಸಾಧಿಸುವ ನಿಟ್ಟನಲ್ಲಿ ಭಾರತ ಒಂದೇ ಮುಂದೆ ಸಾಗುತ್ತಿರುವ ರಾಷ್ಟವಾಗಿದೆ ಅಂತಾರಾಷ್ಟೀಯ ಸೌರಮೈತ್ರಿ ಮೂಲಕ ಪರಿಸರ ರಕ್ಷಣೆ ವಿಚಾರದಲ್ಲಿ ಭಾರತ ಮುಂಚೂಣೆಯಲ್ಲಿದೆ ಎಂದು ಪ್ರಧಾನಿ ಪೇಳಿದರು ಪಶ್ಚಿಮ ಬಂಗಾಳದಲ್ಲಿ ಭಕ್ತಿ ಚಳವಳಿಯ ಪರಂಪರೆಯನ್ನು ಸ್ಥರಿಸಿದ ಪ್ರಧಾನಿ ಭಕ್ತಿ ಮತ್ತು ಸ್ವಾತಂತ್ರ್ಯ ಚಳವಳಿಯೊಂದಿಗೆ ಗುರುದೇವ್ ಟ್ಯಾಗೋರ್ ಅವರ ವಿಶ್ವಭಾರತಿ ಭಾರತದಲ್ಲಿ ಜ್ಞಾನಾರ್ಜನೆಯ ಚಳವಳಿಗೆ ಹೊಸ ಶಕ್ತಿ ತುಂಬಿದೆ ಎಂದು ಹೇಳಿದರು ಆಕ್ಕನಿರ್ಭರ ಭಾರತ್ ಮಪತ್ವ ಕುರಿತು ಮಾತನಾಡಿದ ಪ್ರಧಾನಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಂಡು ಶ್ರೀಯ ಕಲಾವಿದರ ಉತ್ತನ್ನಗಳನ್ನು ಮಾರಾಟ ಮಾಡುವುದಕ್ಕೆ ಸಪಕಾರ ನೀಡುವ ಮೂಲಕ ವೋಕಲ್ ಫಾರ್ ಲೋಕಲ್ ಎಂಬ ಗುರಿಯನ್ನು ಸಾಧಿಸಬೇಕೆಂದು ಕರೆ ನೀಡಿದರು ರವೀಂದ್ರನಾಥ್ ಅವರ ಕವಿತೆಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮೋದಿ ಅವರ ರಾಷ್ಟೀಯ ಚಿಂತನೆಯ ಒನ್ನೆಲೆಯಲ್ಲಿ ಸ್ವಾವಲಂಬಿ ಭಾರತ ಅಭಿಯಾನದ ಆಶಯ ಹೊರಹೊಮ್ಮಿದೆ ಟ್ಯಾಗೋರ್ ಆವರು ಗುಜರಾತ್ಗೆ ಭೇಟಿ ನೀಡಿ ತಮ್ಮ ಸಾಹಿತ್ಯ ಸೃಷ್ಟಿ ಮಾಡಿದ ದಿನಗಳನ್ನು ಪ್ರಧಾನಿ ಸ್ಮರಿಸಿದರು ಪಟ್ಟಿಮ ಬಂಗಾಳದ ರಾಜ್ಯವಾಲ ಜಗದೀಪ್ ಧನ್ಯರ್ ಮತ್ತು ಕೇಂದ್ರ ಶಿಕ್ಷಣ ಸಚವ ರಮೇಶ್ ಮೋಖಿಯಾಲ್ ನಿಶಾಂಕ್ ಈ ಸಂದರ್ಭದಲ್ಲಿ ಉಪಕ್ಕಿತರಿದ್ದರು

ಜೈಮರ ವರ್ತುಲ ರಸ್ತೆಯೂ ಇದರಲ್ಲಿ ಸೇರಿದ್ದು ರಾಜ್ಯದ ಪ್ರವಾಸೋದ್ಯಮದ ಅಭಿವೃದ್ಧಿ ಮಾತ್ರವಲ್ಲದೇ ಅಪಘಾತಗಳನ್ನು ಕಡಿಮೆ ಮಾಡುವುದು ಹಾಗೂ ಸಂಪರ್ಕ ಸುಧಾರಣೆಗೂ ಈ ರಸ್ತೆಗಳು ನೆರವಾಗಲಿವೆ ಸಾಸ್ತ ಪಡೆಗಳು ಮತ್ತು ಗ್ರಾಮಸ್ಥರ ಸುಗಮ ಸಂಚಾರಕ್ಕೆ ಈ ರಸ್ತೆಗಳಿಂದ ಅನುಕೂಲ ಹೆಚ್ಚಲಿದೆ ಎಂದು ನಮ್ಮ ಜೈಮರ ಬಾಕ್ಷೀದಾರರು ವರದಿ ಮಾಡಿದ್ದಾರೆ ವರ್ಜುವಲ್ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಗಡ್ಡರಿ

ಹೊಸದಾಗಿ ಪತ್ತೆಯಾಗುತ್ತಿರುವ ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ

ರಾತ್ರಿ ಕರ್ಫ್ಯೂ ಅಗತ್ತವಿಲ್ಲವೆಂಬಂತಹ ಅಭಿವ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ಷವಾದ ಒನ್ನೆಲೆಯಲ್ಲಿ ಸರ್ಕಾರ ಕೈಗೊಂಡಿದ್ದ ತೀರ್ಮಾನವನ್ನು ಮರುಪರಿಶೀಲಿಸಿ ಸಂಪುಟ ಸಹೋದ್ಯೋಗಿಗಳು ಪಾಗೂ ಒರಿಯ ಅಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ರಾತ್ರಿ ಕರ್ಫ್ಯೂವನ್ನು ಒಂಪಡೆಯಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತಿಗಳ ಪ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಬ್ರಿಟನ್ ಪಾಗೂ ಇತರ ದೇಶಗಳಲ್ಲಿ ಪತ್ತೆಯಾದ ರೂಪಾಂತರ ಹೊಂದಿದ ಕೋವಿಡ್ ವೈರಾಣುವಿನ ಪರಡುವಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ತಜ್ಞರ ಸಲಹೆಯ ಮೇರೆಗೆ ರಾತ್ರಿ ಕರ್ಫ್ಯೂವನ್ನು ಜಾರಿಗೆ ತರಲು ತೀರ್ಮಾನಿಸಲಾಗಿತ್ತು ರಾತ್ರಿ ಕರ್ಫ್ಯೂ ಜಾರಿ ನಿರ್ಧಾರವನ್ನು ಒಂತೆಗೆದುಕೊಂಡಿರುವ ಒನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ನಿರ್ಬಂಧ ವಿಧಿಸಿಕೊಂಡು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅನಗತ್ಯವಾಗಿ ಸಂಜರಿಸದಂತೆ ಪಾಗೂ ಸರ್ಕಾರ ವಿಧಿಸಿದ ಕೋವಿಡ್ ನಿಯಂತ್ರಣ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ಈ ವೈರಾಣುವಿನ ಪರಡುವಿಕೆ ತಡೆಯಲು ಕೋರಲಾಗಿದೆ ಪಲವು ವಿಷಯಗಳ ಬಗ್ಗೆ ಸಾಮಾಜಿಕ ಮಾಧ್ಯಮಗಳು ಪಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ವದಂತಿಗಳ ಬಗ್ಗೆ ಸ್ವಷ್ಟೀಕರಣ ನೀಡುವ ಮೂಲಕ ಸರ್ಕಾರ ಸಾರ್ವಜನಿಕರಿಗೆ ವಾಸ್ತವಿಕ ಅಂಶಗಳನ್ನು ನಿಯಮಿತವಾಗಿ ತಲುಪಿಸುತ್ತಿದೆ ಬ್ರಿಟನ್ನಿಂದ ದೇಶಕ್ಕೆ ಬಂದಿರುವ ಬಹುತೇಕ ಪ್ರಯಾಣಿಕರಲ್ಲಿ ರೂಪಾಂತರ ಗೊಂಡಿರುವ ಕೊರೊನಾ ಸೋಂಕು ಖಟಿತಪಟ್ಟದ ಎಂದು ಒಂದಿ ದೈನಿಕವೊಂದರಲ್ಲಿ ಪ್ರಕಟವಾಗಿರುವ ವರದಿಯನ್ನು ಸರ್ಕಾರ ತಳ್ಳಪಾಕಿದೆ ಇದೊಂದು ಸುಳ್ಳು ಸುದ್ದಿ ಎಂದು ಸರ್ಕಾರದ ವಾರ್ತಾ ಶಾಖೆ ಸ್ಪಷ್ಟಪಡಿಸಿದೆ ಬ್ರಿಟನ್ ಪ್ರವಾಸಿಗರಲ್ಲಿ ಕೊರೊನಾ ಹೊಸ ತಳಿಯ ಸೋಂಕು ಪತ್ತೆ ಜನೋಮ್ ಪರೀಕ್ಷೆ ಫಲಿತಾಂತ ಇನ್ನೂ ದೊರೆತಿಲ್ಲ ಎಂದು ತಿಳಿಸಲಾಗಿದೆ ನಾಳಿನ ಕ್ರಿಸ್ಮಸ್ ಪಬ್ಬದ ಪ್ರಯುಕ್ತ ರಾಷ್ಟಸತಿ ರಾಮನಾಥ್ ಕೋವಿಂದ್ ಪಾಗೂ ಉಪರಾಷ್ಟಸತಿ ಎಂ ವೆಂಕಯ್ಯನಾಯ್ಡ ತ್ರೈಸ್ತ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ ಯೇಸುಕ್ತಿಸ್ತನ ಜಯಂತಿ ಅಂಗವಾಗಿ ಕ್ರಿಸ್ಮಸ್ ಪಟ್ಟವನ್ನು ಶ್ರದ್ಧ ಪಾಗೂ ಸಂಭ್ರಮದ ಪ್ರತೀಕವಾಗಿ ಆಚರಣೆ ಮಾಡಲಾಗುವುದು ಎಂದು ರಾಷ್ಟವತಿ ರಾಮನಾಥ್ ಕೋವಿಂದ್ ಸಂದೇತದಲ್ಲಿ ತಿಳಿಸಿದ್ದಾರೆ ಕ್ರಿಸ್ಮಸ್ ಜನರ ಬದುಕಲ್ಲಿ ಶಾಂತಿ ಸುಖಿ ನೆಮ್ಮದಿ ಪಾಗೂ ಅನುಕಂಪ ಮೂಡಿಸುವ ಪ್ಪುವಾಗಿದೆ ಮಾನವ ಕುಲದಲ್ಲಿ ಸೌರ್ಷಾದತೆ ಕಾಯ್ದುಕೊಳ್ಳಲು ಮತ್ತು ಜಗತ್ತಿನಾದ್ಯಂತ ಶಾಂತಿ ನೆಲೆಸಲು ಈ ಪಬ್ಬ ಸಪಕಾರಿಯಾಗಲಿ ಎಂದು ಅವರು ಅಶಿಸಿದ್ದಾರೆ

ವೆಂಕಯ್ಥನಾಯ್ತು ಮಾನವೀಯತೆ ಮರೆಯಲು ಯೇಸುಕ್ತಿಸ್ತ ಪ್ರತಿಪಾದಿಸಿದ ಅನುಕಂಪ ಮತ್ತು ಕ್ಷಮಾದಾನದ ಮೌಲ್ಯಗಳನ್ನು ಮನರ್ ಸ್ಥಾಪಿಸಲು ಕ್ರಿಸ್ಮಸ್ ನೆರವಾಗಲಿದೆ ಎಂದು ಅಭಿಪ್ರಾಯವಟ್ಟಿದ್ದಾರೆ ಕುಟುಂಬ ಪಾಗೂ ಸ್ನೇಹಿತರೊಂದಿಗೆ ಬೆರೆತು ಸಂಭ್ರಮಿಸುವ ಪ್ಪು ಇದಾಗಿದೆ

ಭೂಮಿಯಿಂದ ಆಗಸಕ್ಕೆ ಚಿಮ್ನಸಬಹುದಾದ ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿಯನ್ನು ಯಶಸ್ತಿಯಾಗಿ ಪ್ರಯೋಗಿಸುವುದರೊಂದಿಗೆ ದೇಶೀಯ ಕ್ಷಿಪಣಿ ಅಭಿವೃದ್ಧಿಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ದಿರುವ ಡಿಆರ್ಡಿಒ ವಿಜ್ಞಾನಿಗಳನ್ನು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದಿಸಿದ್ದಾರೆ